ಚಂದ್ರಶೇಖರ ಕಂಬಾರ ಸರ್ವಾನುಮತ ಆಯ್ಕೆ ಪರಿಷತ್ ರಾಜ್ಯಾಧ್ಯಕ್ಷ ಡಾ ಮನುಬಳಿಗಾರ್

ಪಂಚಾಯತ್ರಾಜ್ ಪಾಗೂ ಗ್ರಾಮೀಣಾಭಿವೃದ್ದಿ ಇಲಾಖೆಯ ವತಿಯಿಂದ ಬೆಂಗಳೂರಿನ ವಿಕಾಸಸೌಧದಲ್ಲಿಂದು ರಾಜ್ಯದ ಎಲ್ಲ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸಮ್ಮೇಳನ ಆಯೋಜಿಸಲಾಗಿತ್ತು ಸಭೆಯಲ್ಲಿ ಮಹತ್ಗಾಗಾಂಧಿ ಉದ್ದೋಗ ಖಾತ್ರಿ ಯೋಜನಾ ಕಾಮಗಾರಿ ಸ್ವಜ್ಞತಾ ಅಭಿಯಾನ ಪ್ರಗತಿ ಕುರಿತು ಪ್ರಮುಖವಾಗಿ ಚರ್ಚೆ ನಡೆಸಲಾಯಿತು

ಈ ಕಾರ್ಕಕ್ರಮದಡಿ ಚೆಕ್ಡ್ಕಾಮ್ ಶಾಲಾ ಕಂಪೌಡ್ ಶೌಚಾಲಯ ಆಟದ ಮೈದಾನವನ್ನು ನಿರ್ಮಿಸಬಹುದಾಗಿದೆ

ಸಿದ್ಲೇಶ್ವರ್ ಹೇಳಿದ್ಲಾರೆ ದಾವಣಗೆರೆಯಲಿದು ಚಿನ್ನ ಬೆಳ್ಳಿ ಕೆಲಸಗಾರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪ್ರಧಾನಮಂತ್ರಿ ಕುಶಲ ವಿಕಾಸ ಯೋಜನೆ ಅಡಿ ಚಿನ್ನ ಬೆಳ್ಳಿ ಕಾರ್ಮಿಕರಿಗಾಗಿ ಹಮ್ಮಿಕೊಂಡಿದ್ದ ಮೂರು ದಿನಗಳ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಇಂದಿನ ಆಧುನಿಕ ಯುಗದಲ್ಲಿ ಕೆಲಸಕ್ಕೆ ತಕ್ಕ ಕೌಶಲ್ಕ ಇರುವುದು ಅವಶ್ಯಕವಾಗಿದೆ ಉದ್ಯೋಗಕ್ಕಾಗಿ ಉತ್ತಮ ಗುಣಮಟ್ಟದ ಕೌಶಲ್ಲ ಅಳವಡಿಸಿಕೊಳ್ಳಬೇಕು ಈ ನಿಟ್ಟನಲ್ಲಿ ಕೇಂದ್ರ ಸರಕಾರ ಕೌಶಲ್ಲಾಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುತ್ತಿದೆ ಎಂದರು ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಮೂವರು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಕಾಂಗ್ರೆಸ್ನಿಂದ ಎಂ

ವೇಣು ಗೋಪಾಲ್ ನಜೀರ್ ಅಹಮದ್ ಜೆಡಿಎಸ್ನಿಂದ ರಮೇಶ್ಗೌಡ ಚುನಾಯಿತಗೊಂಡಿದ್ದಾರೆ ಆಯ್ಲೆಗೊಂಡ ಮೂವರು ಸದಸ್ಕರಿಗೆ ಚುನಾವಣಾಧಿಕಾರಿಗಳು ಇಂದು ಪ್ರಮಾಣ ಪತ್ರ ವಿತರಿಸಿದರು

ಚಂದ್ರಶೇಖರ ಕಂಬಾರ ಅವರನ್ನು ಸರ್ವಾನುಮತದಿಂದ ಆಯ್ಲಿ ಮಾಡಲಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಡಾ ಮನು ಬಳಿಗಾರ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರುಇಂದು ಗದಗದಲ್ಲಿ ನಡೆದ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕಾರಿ ಸದಸ್ಕರ ಮತ್ತು ಪದಾಧಿಕಾರಿಗಳ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ ಸಾಹಿತ್ಯ ಸಮ್ಮೇಳನ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆಯಲಿದೆ ಎಂದು ಹೇಳಿದರು

ವಿಶ್ವ ಪ್ರವಾಸೋದ್ಯಮ ದಿನಾಚಾರಣೆ ಹಿನ್ನೆಲೆಯಲ್ಲಿ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಅರಮನೆ ಆವರಣದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಮೈಸೂರಿಗೆ ಹೆಜ್ಜಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುವ ನಿಟ್ಟಿನಲ್ಲಿ ಕಾರ್ಯತ್ರಮ ಆಯೋಜನೆ ಮಾಡಲಾಗಿದ್ದು ದಸರಾಗೆ ಈ ಬಾರಿ ಬೇರೆ ಬೇರೆ ದೇಶಗಳಿಂದ ಪ್ರವಾಸಿಗರು ಆಗಮಿಸುವ ನಿರೀಕ್ಷೆ ಇದೆ ಎಂದು ಸಚಿವ ಜಿ

ದೇವೇಗೌಡ ತಿಳಿಸಿದರು ಕೊಪ್ಪಳ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಮಾತ್ಯವಂದನಾ ಯೋಜನೆ ಯಶಸ್ವಿಯಾಗಿದ್ದು ಜಿಲ್ಲೆಯಲ್ಲಿನ ಗರ್ಭಿಣಿ ಗೃಹಿಣಿಯರಿಗೆ ಯೋಜನೆ ಅನುಕೂಲಕರವಾಗಿದೆ

ತ್ರಿಲೋಚನ್ ಮೊಹಪಾತ್ರ ತಿಳಿಸಿದ್ದಾರೆ ಬೆಂಗಳೂರಿನಲಿಂದು ಜೈವಿಕ ನಿಯಂತ್ರಣ ಸಂಶೋಧನೆಯ ಅಂತಾರಾಷ್ಟೀಯ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು ಇಂತಪ ಸಮಾವೇಶ ಇದೇ ಮೊದಲ ಬಾರಿಗೆ ದೇಶದಲ್ಲಿ ಆಯೋಜಿತವಾಗಿದೆ ಕೀಟಗಳು ಮತ್ತು ರೋಗಗಳ ನಿಯಂತ್ರಣಕ್ಕಾಗಿ ರೈತ ಸಮುದಾಯಕ್ಕೆ ಸರಳ ವಿಧಾನಗಳ ಅಗತ್ಯವಿದೆ ಎಂದು ಅವರು ಹೇಳಿದರು ಮೂರುದಿನ ನಡೆಯುವ ಈ ಸಮಾವೇಶದಲ್ಲಿ ಪಲವು ಕೃಷಿ ತಜ್ಜರು ತಮ್ಮ ಪ್ರಬಂಧಗಳನ್ನು ಮಂಡಿಸಲಿದ್ದಾರೆ

ಈ ವೇಳೆ ಆನೆಗಳು ಬೆದರದ ಹಾಗೆ ನೋಡಿಕೊಳ್ಳಲು ಇಂದು ತರಬೇತಿ ನೀಡಲಾಯಿತು ಅರಮನೆ ಕೋಟೆ ಮಾರಮ್ಮ ದೇವಾಲಯದ ಬಳಿ ಸಿಡಿಮದ್ದು ತಾಲೀಮು ನಡೆಸಲಾಗಿದ್ದು ಅನೆಗಳು ಬೆದರದಂತೆ ಕುಶಾಲತೋಪು ಸಿಡಿಸಿ ತರಬೇತಿ ನೀಡಲಾಗುತ್ತಿದೆ ತಾಲೀಮಿನಲ್ಲಿ ಅಶ್ವರೋಹಿಪಡೆ ಕೂಡ ಭಾಗಿಯಾಗಿದ್ದು ಪೊಲೀಸ್ ಸಿಬ್ಬಂದಿ ಮೂರು ಪಿರಂಗಿ ಗಾಡಿಗಳಿಂದ ಸಿಡಿಮದ್ದು ಸಿಡಿಸಿದರು

ರಜೆಯ ನಂತರ ಮತ್ತೆ ಕರ್ತವ್ಯಕ್ಕೆ ತೆರಳಲು ಜಮ್ಮ ಮತ್ತು ಕಾಶ್ಮೀರಕ್ಕೆ ಹೊರಟಿದ್ದ ಪವಾಲ್ವಾರ್ ಮತ್ತು ನಿವ್ಯಕ್ತ ಸೇನಾ ಸಿಬ್ಬಂದಿ ಕೋಲಾರದಿಂದ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಕಡೆ ಸಂಚರಿಸುತ್ತಿದ್ದಾಗ ಎದುರಿನಿಂದ ಬಂದ ಮತ್ತೊಂದು ಕಾರು ಮುಖಾಮುಖಿ ಡಿಕ್ಕಿಯಾಗಿ ಈ ದುರಂತ ಸಂಭವಿಸಿದೆ ಮೊಲೀಸರು ಪ್ರಕರಣ ದಾಖಲಿಸಿದ್ದು ತನಿಖೆ ಆರಂಭಿಸಿದ್ದಾರೆ

ಸುಮನ್ ಡಿ

ಟಿ ಖಾದರ್ ತಿಳಿಸಿದ್ದಾರೆ